ಜರ್ಸುಗುಡದಲ್ಲ ಪ್ರಧಾನಿ ಬಹು ಮಾದಲಿ ಸಾಗಣೆ ಪಾರ್ಕ್ ಅನ್ನು ದೇಶಕ್ನೆ ಸಮರ್ಪಿಸಿದರು ಈ ಪಾರ್ಕ್ ದೇಶೀಯ ಮತ್ತು ಜಾಗತಿಕ ವಾಣಿಜ್ಯ ಸರಕುಗಳ ಸಾಗಾಟ ಉತ್ತೇಜಿಸುತ್ತದೆ ಇದು ಜರ್ಸುಗುಡವನ್ನು ಪ್ರಮುಖ ಸರಕು ಸಾಗಾಟ ತಾಣವಾಗಿ ರೂಪಿಸಅದ್ದು ರಾಜ್ಯದಲ್ಲಿ ಸುಗಮ ವಾಣಿಜ್ಯಕ್ಕೆ ಇಂಬು ನೀಡಅದೆ

ಪ್ರಧಾನಿಯವರು ಜಗತ್ ಸಿಂಗ್ ಪುರ್ ಕೇಂದ್ರಪುರ್ ಪುಲಿ ಪುಲ್ಲಾನಿ ಬರ್ಗರ್ ಮತ್ತು ಬಲಂಗೀರ್ ಗಳಲ್ಲ ಪಾಸ್ ಪೋರ್ವ್ ಸೇವಾ ಕೇಂದ್ರಗಳಗೂ ಚಾಲನೆ ನೀಡಿದರು ಪ್ರಧಾನಮಂತ್ರಿಯವರು ಬಲಂಗಿರ್ ಚಕುಪಾಅ ನಡುವಿನ ಹೊಸ ರೈಲು ಮಾರ್ಗಕ್ಕೆ ಹಾಗೂ ಈ ಮಾರ್ಗದ ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋಲಿದರು

ಈ ಮಾರ್ಗವು ಎಂ ಎಸ್ ಎಂ ಇ ಗಳಗೆ ಮತ್ತು ಗುಡಿ ಕೈಗಾಲಿಕೆಗಳಗೆ ಪ್ರಯೋಜನವಾಗಅದ್ದು ರಾಜ್ಯದಲ್ಲಿ ಗಣಿಗಾಲಿಕೆಯಲ್ಲಿ ಹೊಸ ಅವಕಾಶಗಳನ್ನು ತೆರೆಯಅದೆ ಪ್ರಧಾನಿಯವರು ಸೋನೆಪುರ್ ನಲ್ಲಿ ಕೇಂದ್ರೀಯ ವಿದ್ಯಾಲಯದ ಕಟ್ಗಡಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು

ಈ ಸಂದರ್ಭದಲ್ಲ ಮಾತನಾಡಿದ ಪ್ರಧಾನಿ ವಲಯದಲ್ಲ ಉತ್ತಮ ಸಂಪರ್ಕವಿದ್ದರೆ ಅದು ಎಲ್ಲ ವಲಯಗಳ ಮೇಲೆ ಧನಾತ್ವಕ ಪಲಿಣಾಮ ಇೕರುತ್ತದೆ ಅದರಲ್ಲೂ ಪ್ರವಾಸೋದ್ಯಮ ವಲಯಕ್ಕೆ ಹೆಚ್ಚಿನ ಅನುಕೂಲ ಆಗಅದೆ ಎಂದರು ಇಂದು ಮಧ್ಯಾಹ್ವದ ಬಳಕ ಪ್ರಧಾನಿಯವರು ಕೇರಳದ ಕೊಲ್ಲಂಗೆ ಭೇಣ ನೀಡಅದ್ದು ಅಲ್ಲ ಕೊಲ್ಲಂ ಬೈಪಾಸ್ ರಸ್ತೆಯನ್ನು ಪ್ರಧಾನಿ ಉದ್ವಾಣಸಅದ್ದಾರೆ

ಮೀ

ಕೇರಳದ ಮುಖ್ಯಮಂತ್ರಿ ಪಿಣರಾಯ್ ಬಿಜಯನ್ ಈ ಕಾರ್ಯಕ್ರಮದಲ್ಲ ಭಾಗಿಯಾಗಅದ್ದಾರೆ ಇದಾದ ಬಳಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಲ್ಲಂನ ಆಶ್ರಮಮ್ ಮೈದಾನದಲ್ಲ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಅದ್ದಾರೆ ಬಳಕ ತಿರುವನಂತಪುರಂದ ಪ್ರಸಿದ್ದ ಅನಂತ ಪದ್ಶನಾಭಸ್ವಾಮಿ ದೇವಾಲಯದಲ್ಲ ಪ್ರಾರ್ಥನೆ ಸಲ್ಲಿಸಅದ್ದಾರೆ ಸ್ತದೇಶಿ ದರ್ಶನ್ ಯೋಜನೆಯಡಿ ದೇವಾಲಯದ ಸಮುಚ್ಯಯದಲ್ಲ ಕೈಗೆತ್ತಿಕೊಳ್ಟಲಾಗಿರುವ ವಿವಿಧ ಅಭವೃದ್ದಿ ಯೋಜನೆಗಳಗೆ ಅವರು ಚಾಲನೆ ನೀಡಅದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಶನಿವಾರ ಈ ಕಾಯದೆಗೆ ತಮ್ನ ಸಮ್ನತಿ ನೀಡಿದ್ದಾರೆ

ಈ ಹೊಸ ಕಾಯದೆಯ ನಿಯಮಾವಳಗಳು ನಿನೈ ಮಧ್ಯರಾತ್ರಿಯಂದಲೇ ಜಾಲಿಗೆ ಬಂದಿವೆ ಸಾಮಾಜಿಕ ಸಮಾನತೆಗಾಗಿ ಈ ನಿರ್ಧಾರ ಕ್ವೆಗೊಳ್ಳಲಾಗಿದೆ ಎಂದು ಆ ರಾಜ್ಯದ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಭಿಕ್ವತ ಹೇಳಕೆಯಲ್ಲ ತಿಳಸಿದ್ದಾರೆ

ಮಹಿಳಾ ಭಕ್ತಲಿಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಸಲಾಗಿದೆ

ವಿ ಕ್ಯಾಮರಾ ಒಳಗೊಂಡ ಆಧುನಿಕ ನಿಯಂತ್ರಣ ಮತ್ತು ಸಮಗ್ರ ನಿರ್ವಹಣಾ ಕೇಂದ್ರ ತೆರೆಯಲಾಗಿದೆ ರಾಷ್ಟಪತಿ ರಾಮ್ ನಾಥ್ ಕೋವಿಂದ್ ಮತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕುಂಭ ಮೇಳದ ಸಂದರ್ಭದಲ್ಲ ಶುಭ ಕೋಲಿದ್ದಾರೆ ಟ್ವೀವ್ ಸಂದೇಶದಲ್ಲ ಕೋವಿಂದ್ ಅವರು ಭಾರತೀಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಅ್ಲ ಕುಂಭ ಮೇಳ ಮಹತ್ವದ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ ಬೃಹತ್ ಮೇಳಕ್ಕೆ ಶ್ರಮಿಸಿರುವ ಕೇಂದ್ರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿಯವರು ತಮ್ಮ ಣ್ವೀಬ್ ಸಂದೇಶದಲ್ಲಿ ದೇಶ ವಿದೇಶಗಳಂದ ಆಗಮಿಸುವ ಭಕ್ತ ಜನರು ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವೈವಿಧ್ಯತೆಗೆ ಸಾಕ್ಷಿಯಾಗಅದ್ದಾರೆ ಎಂದು ಹೇಳದ್ದಾರೆ ಈ ಪವಿತ್ರ ಮತ್ತು ವೈಭವದ ಸಮಾರಂಭದಲ್ಲ ಹೆಚ್ಚು ಹೆಚ್ಚು ಜನರು ಭಾಗಿಯಾಗಅ ಎಂದು ಆಶಿಸಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಲಿರುವ ಪ್ರವಾಸಿ ಭಾರತೀಯ ದಿಮ್ ನಿಯೋಗದ ಪ್ರತಿನಿಧಿಗಳಿಗಾಗಿ ವಿಶೇಷ ವ್ಯವಸ್ವೆಯನ್ನು ಕಲ್ಪಿಸಲಾಗಿದೆ

ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತಿದೆ ತಮಿಳುನಾಡಿನಲ್ಲಿ ಈ ಹಭ್ಗವನ್ನು ಪೊಂಗಲ್ ಎಂದು ಕರೆದರೆ ಗುಜರಾತ್ನಲ್ಲಿ ಉತ್ತರಾಯಣವೆನ್ನುತ್ತಾರೆ ಅಸ್ಸಾಂನಲ್ಲಿ ಭೊಗಾಲಿ ಬಿಹು ಎಂದರೆ ಪಶ್ಚಿಮ ಬಂಗಾಳದಲ್ಲಿ ಪೌತ್ ಸಂಕ್ರಾಂತಿ ಎನ್ನುವರು

ಹಬ್ಲದ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಕಪಿಲ ಮುನಿ ದೇವಸ್ಥಾನಲ್ಲಿಯೂ ಪವಿತ್ರ ಸ್ವಾನ ಕ್ಷೆಗೊಂಡಿದ್ದಾರೆ ಬೇಗು ಸರಾಯ್ಯ ಸಿಮರಾಜ್ಫಾಟ್ನಲ್ಲಿ ಸಹಸ್ರಾರು ಸಂಖ್ಲೆಯ ಜನರು ಸೇರಿ ಸಂಭ್ರಮದಿಂದ ಹಬ್ಲ ಆಚರಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬದ ಹಿಗ್ಗಿನಲ್ಲಿ ಮನೆ ಮಂದಿಯೆಲ್ಲಾ ತಾವು ಬೆಳೆದ ವಿವಿಧ ಆಹಾರಪದಾರ್ಥಗಳನ್ನು ದೇವರಿಗೆ ಅರ್ಪಿಸಿ ಹಬ್ಲದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಬ್ಲದ ಸಂದರ್ಭದಲ್ಲಿ ನಾಡಿನ ಜನತೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶುಭಾಶಯ ಕೋರಿದ್ದಾರೆ ಸೇನಾ ದಿನದ ಸಂದರ್ಭದಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರು ಮಾಜಿ ಸೈನಿಕರು ಮತ್ತು ಅವರ ಕುಟುಂಬ ವರ್ಗದವಲಿಗೆ ಶುಭ ಕೋರಿದ್ದಾರೆ ತತ್ವಂಬಂಧ ಣ್ಷೀಬ್ ಮಾಡಿರುವ ಅವರು ಯೋಧರ ತ್ಯಾಗ ಮತ್ತು ದೃಢತೆಗೆ ದೇಶದ ಜನತೆ ಹೆಮ್ಶೆಪಡುತ್ತಾರೆ ಎಂದು ತಿಳಸಿದ್ದಾರೆ